ಭಾರತ ಸಿಂಗಾಪುರ ನಡುವಿನ ರಕ್ಷಣಾ ಬಲವರ್ಧನೆಯಿಂದ ಆಸಿಯಾನ್ ಪ್ರಾಂತ್ನದಲ್ಲಿ ಸ್ನಿರತೆ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್

ಛತ್ತೀಸ್ಫಡದ ವಿಧಾನಸಭೆಗೆ ಎರಡು ಹಂತಗಳಲ್ಲಿ ನಡೆದ ಚುನಾವಣೆ ಶಾಂತಿಯುತವಾಗಿ ಅಂತ್ಲಗೊಂಡಿದ್ದು

ಮಧ್ಯಪ್ರದೇತದಲ್ಲಿ ಚುನಾವಣಾ ಕಾವು ತೀವ್ರಗೊಂಡಿದ್ದು ವಿವಿಧ ಪಕ್ಷಗಳ ನಾಯಕರು ಮತದಾರರನ್ನು ಸೆಳೆಯುವ ಕಸರತ್ತು ನಡೆಸುತ್ತಿದ್ದಾರೆ ಈ ಮಧ್ಯ ಮುಖ್ಯ ಚುನಾವಣಾ ಆಯುಕ್ತ ಒ

ರಾವತ್ ಆಯುಕ್ತರಾದ ಸುನೀಲ್ ಅರೋರಾ ಮತ್ತು ಅಕೋಕ್ ಲಾವಸ ಅವರು ನಿನ್ನೆ ದೆಹಲಿಯಿಂದ ವಿಡಿಯೋ ಕಾನ್ಸರೆನ್ಸ್ ಮೂಲಕ ಚುನಾವಣಾ ಸಿದ್ದತೆಯನ್ನು ಪರಿತೀಲಿಸಿದರು

ಮೀಜೋರಾಂನಲ್ಲಿ ನಿನ್ನೆ ಬಿಜೆಪಿ ಅಧ್ಯಕ್ಷ ಅಮಿತ್ ಷಾ ಮತ್ತು ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ಗಾಂಧಿ ಚುನಾವಣಾ ಪ್ರಚಾರ ಸಭೆಗಳನ್ನು ನಡೆಸಿದರು ಬಿಜೆಪಿ ಅಧಿಕಾರಕ್ಕೆ ಬಂದರೆ ರಾಜ್ಯದಲ್ಲಿ ಎಲ್ಲಾ ಹೆದ್ದಾರಿಗಳನ್ನು ಮರು ನಿರ್ಮಾಣ ಮಾಡಲಾಗುವುದು ಬಡವರಿಗೆ ಒಂದು ರೂಪಾಯಿಗೆ ಒಂದು ಕೆಜಿಯಂತೆ ಅಕ್ಕಿ ನೀಡಲಾಗುವುದು ಎಂದು ಅಮಿತ್ ಷಾ ಭಾಷಣಗಳಲ್ಲಿ ಹೇಳಿದ್ದಾರೆ

ರಾಜಸ್ತಾನ ಮತ್ತು ತೆಲಂಗಾಣದಲ್ಲಿ ನಿನ್ನೆ ನಾಮಪತ್ರಗಳ ಪರಿಶೀಲನೆ ನಡೆದಿದ್ದು ನಾಮಪತ್ರ ವಾಪಸ್ ಪಡೆಯಲು ನಾಳೆ ಕೊನೆಯ ದಿನವಾಗಿದೆ ಭಾರತ ಮತ್ತು ಸಿಂಗಾಪುರ್ ನಡುವೆ ರಕ್ಷಣಾ ಬಾಂಧವ್ಚಗಳನ್ನು ಮತ್ತಪ್ಪು ಬಲಪಡಿಸುವುದರಿಂದ ಮತ್ತು ಉಪಕ್ರಮಗಳನ್ನು ಆರಂಭಿಸುವ ಈ ರಾಷ್ಟಗಳ ಬದ್ದತೆಯಿಂದ ಆಸಿಯಾನ್ ಪ್ರಾಂತ್ವದಲ್ಲಿ ಸ್ಟಿರತೆ ಮತ್ತಷ್ಟು ಹೆಚ್ಚಾಗಲಿದೆ ಎಂದು ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ವಿಶಾಖಪಟ್ಟಣದಲ್ಲಿ ನಿನ್ನೆ ಭಾರತ ಸಿಂಗಾಪುರ್ ರಕ್ಷಣಾ ಸಚಿವರ ಮಾತುಕತೆಯ ಮುಕ್ತಾಯದ ಮೂರನೇ ದಿನದಂದು ಸುದ್ದಿಗೋಷ್ಟಿಯನ್ನು ಉದ್ಲೇಶಿಸಿ ಮಾತನಾಡಿದ ರಕ್ಷಣಾ ಸಚಿವರು ವಿವಾದಗಳನ್ನು ಶಾಂತಿಯುತವಾಗಿ ಮತ್ತು ಅಂತಾರಾಷ್ಷೀಯ ಕಾನೂನಿಗೆ ಅನುಗುಣವಾಗಿ ಬಗೆಹರಿಸುವ ಭಾರತದ ನಂಬಿಕೆಯನ್ನು ಪುನರುಭ್ಲರಿಸಿದರು ಜಂಟಿ ಸೇನಾ ತರಬೇತಿಯ ನೀತಿಗಾಗಿ ದ್ವಿಪಕ್ಷೀಯ ಒಪ್ಪಂದದ ನವೀಕರಣ ಹಾಗೂ ಭಾರತದಲ್ಲಿ ಸಿಂಗಾಪುರ್ ಸಶಸ್ತಪಡೆಗಳ ತರಬೇತಿ ವಿಷಯಗಳು ಸಭೆಯಲ್ಲಿ ಮಹತ್ವದ ವಿಷಯಗಳಾಗಿದ್ದವು

ವಿಧಾನಸಭೆ ಚುನಾವಣೆ ನಿಗದಿಯಾಗಿರುವ ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಸುದ್ವಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಯುಪಿಎ ಸರ್ಕಾರದ ಆಡಳಿತದಲ್ಲಿ ದೂರವಾಗಿದ್ದ ವಿಶ್ವಾಸರ್ಹಾತೆಯನ್ನು ಗಳಿಸಿಕೊಳ್ಳುವಲ್ಲಿ ಎನ್ಡಿಎ ಸರ್ಕಾರ ಯಶಸ್ವಿಯಾಗುತ್ತಿದೆ ಮಧ್ಯಪ್ರದೇತ ಸೇರಿದಂತೆ ಪಂಚ ರಾಜ್ಗಳಲ್ಲಿ ನಡೆಯುತ್ತಿರುವ ಚುನಾವಣೆಗಳಲ್ಲಿ ಬಿಜೆಪಿ ಪ್ರಚಂಡ ಗೆಲುವು ಸಾಧಿಸಲಿದೆ ಎಂದು ಹೇಳಿದರು ಸೈಬರ್ ಅಪರಾಧಗಳನ್ನು ತಡೆಯಲು ಸೈಬರ್ ಅಪರಾಧ ವ್ಯವಸ್ಥೆ ಅಂತಿಮ ಹಂತದಲ್ಲಿದೆ ಇದಕ್ಕಾಗಿ ಸೈಬರ್ ಪೊಲೀಸ್ರನ್ನು ನೇಮಿಸಲಾಗುವುದು ಎಂದು ಅವರು ಹೇಳಿದ್ದಾರೆ

ಸಾರ್ವಜನಿಕರು ತಮ್ನ ಸಲಹೆ ಚಿಂತನೆಗಳನ್ನು ತಮ್ನದೊಂದಿಗೆ ವಿನಿಯಮ ಮಾಡಿಕೊಳ್ಳಬಹುದು ಅವುಗಳನ್ನು ಈ ವಿಶೇಷ ಸಂಚಿಕೆಯಲ್ಲಿ ತಾವು ಇತರ ಜನರೊಂದಿಗೆ ಹಂಚಿಕೊಳ್ಳಬಯಸುವುದಾಗಿ ಪ್ರಧಾನಮಂತ್ರಿಗಳು ಮನವಿ ಮಾಡಿದ್ದಾರೆ

ಗೋವಾದ ಪಣಜಿಯಲ್ಲಿ ಆರಂಭವಾಗಿರುವ ಭಾರತ ಅಂತಾರಾಷ್ಷೀಯ ಚಲನಚಿತ್ರೋತ್ಲವದಲ್ಲಿ ಭಾರತೀಯ ಪನೋರಮಾ ವಿಭಾಗದ ಚಿತ್ರ ಪ್ರದರ್ಶನವನ್ನು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವಾಲಯದ ಕಾರ್ಯದರ್ಶಿ ಅಮಿತ್ ಖರೆ ಇಂದು ಉದ್ವಾಟಿಸಿದರು

ಸಾಜಿ ಕರುಣ್ ನಿರ್ದೇತನದ ಮಲೆಯಾಳಂ ಚಿತ್ರ ಓಲು ಚಲನಚಿತ್ರಗಳ ವಿಭಾಗದಲ್ಲಿ ಮೊದಲು ಪ್ರದರ್ಶನಗೊಳ್ಳುವ ಗೌರವಕ್ಕೆ ಪಾತ್ರವಾಗಿದ್ದರೆ ಕಿರು ಚಿತ್ರಗಳ ವಿಭಾಗದಲ್ಲಿ ಆದಿತ್ತ ಸುಹಾಸ್ ಜಂಬಾಲೆ ನಿರ್ದೇತನದ ಚಿತ್ರ ಮೊದಲು ಪ್ರದರ್ತನಗೊಳ್ಳಲಿದೆ ದೇತದ ಅತ್ಯುತ್ತಮ ಚಲನಚಿತ್ರಗಳು ಪ್ರದರ್ತನಗೊಳ್ಳುವ ಭಾರತೀಯ ಪನೋರಮಾ ಅನೇಕ ವರ್ಷಗಳಿಂದ ಪ್ರಾದೇಶಿಕ ಸಿನಿಮಾ ಮತ್ತು ಪ್ರತಿಭಾವಂತ ಚಿತ್ರ ನಿರ್ಮಾಣಕಾರರನ್ನು ಉತ್ತೇಜಿಸುವ ಅತ್ಯುತ್ತಮ ವೇದಿಕೆಯಾಗಿ ನಿರೂಪಿಸಿದೆ ಎಂದು ನಮ್ನ ಬಾತ್ವೀದಾರರು ವರದಿ ಮಾಡಿದ್ದಾರೆ ವಿಯೆಂಟ್ನಾ ಭೇಟಿ ನಂತರ ರಾಷ್ಟಪತಿ ರಾಮನಾಥ್ ಕೋವಿಂದ್ ಆಸ್ಟೇಲಿಯಾದ ಸಿಡ್ನಿ ತಲುಪಿದ್ದಾರೆ ಸಿಡ್ನಿಯಲ್ಲಿ ರಾಷ್ಟಪತಿ ಅವರಿಗೆ ಭವ್ಯ ಸ್ವಾಗತ ಕೋರಲಾಯಿತು

ಆಸ್ಲೇಲಿಯಾ ಪ್ರಧಾನಿ ಸ್ನಾಟ್ ಮೋರಿಸನ್ ಅವರೊಂದಿಗೂ ರಾಷ್ಷಪತಿ ಮಾತುಕತೆ ನಡೆಸಲಿದ್ದು ಈ ವೇಳೆ ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕುವ ನಿರೀಕ್ಷೆ ಇದೆ

ದೆಹಲಿಯಲ್ಲಿ ನಿನ್ನೆ ಮುಕ್ತಾಯಗೊಂಡ ಎರಡು ದಿನಗಳ ಬೇಸಿಕ್ ಒಕ್ಕೂಟ ರಾಪ್ಲಗಳ ಸಭೆಯಲ್ಲಿ ಈ ತೀರ್ಮಾನ ತೆಗೆದುಕೊಳ್ಳಲಾಯಿತು

ಇಂದು ಮುಸ್ಲಿಂ ಬಾಂಧವರು ದೇಶಾದ್ಯಂತ ಈದ್ ಮಿಲಾದ್ ಹಬ್ಲವನ್ನು ಆಚರಿಸುತ್ತಿದ್ದಾರೆ ಪ್ರವಾದಿ ಮೊಹಮ್ನದರ ಜನ್ನದಿನವಾದ ಇಂದು ವಿಶೇಷ ಪ್ರಾರ್ಥನೆ ಮಿಲಾದ್ಗಳ ಮೆರವಣಿಗೆ ಶುಭಾಶಯ ಮತ್ತು ಸಿಹಿ ವಿನಿಮಯ ಮಾಡಿಕೊಳ್ಳಲಾಗುತ್ತಿದೆ ರಾಷ್ಟಪತಿ ರಾಮನಾಥ್ ಕೋವಿಂದ್ ಮತ್ತು ಉಪರಾಷ್ಟಪತಿ ಎಂ ವೆಂಕಯ್ಯ ನಾಯ್ದ ಅವರು ಮುಸ್ಲಿಂ ಬಾಂಧವರಿಗೆ ಶುಭಾಶಯ ಕೋರಿದ್ದಾರೆ ಈ ಪವಿತ್ರ ದಿನ ಮುಸ್ಲಿಂ ಬಾಂಧವರಿಗೆ ಸಂತಸ ತರಲಿ ಎಂದು ರಾಷ್ಲಪತಿಗಳು ತಮ್ನ ಸಂದೇಶದಲ್ಲಿ ತಿಳಿಸಿದ್ದಾರೆ ಪ್ರವಾದಿ ಮೊಹಮ್ನದ್ರು ಮಾನವೀಯತೆಯ ಪರಿಕಾರರಾಗಿದ್ದರು

ಅವರ ಸಂದೇಶಗಳು ಶಾಂತಿಯುತ ಮತ್ತು ಸಾಮರಸ್ನ ಪೂರ್ಣ ಸಮಾಜದ ನಿರ್ಮಾಣದಲ್ಲಿ ಜನರಿಗೆ ಮಾರ್ಗದರ್ಶನ ನೀಡುವಂತಾಗಲಿ ಎಂದು ಉಪರಾಪ್ಲಪತಿ ವೆಂಕಯ್ಲನಾಯ್ಡು ಸಹ ತಮ್ನ ಸಂದೇಶದಲ್ಲಿ ತಿಳಿಸಿದ್ದಾರೆ

ಅಗತ್ಯ ಮತ್ತು ಜೀವ ರಕ್ಷಕ ದಿಷಧಗಳ ದೆಲೆ ನಿಗದಿ ಮತ್ತು ಗರಿಷ್ಠ ಚಿಲ್ಲರೆ ಬೆಲೆಗಳ ನಿಗದಿಗಾಗಿ ರಾಸಾಯನಿಕ ಮತ್ತು ರಸಗೊಬ್ಬರ ಇಲಾಖೆ ಕ್ರಮಗಳನ್ನು ಕೈಗೊಂಡಿದೆ

ಮಾಂಡವಿಯಾ ನವದೆಹಲಿಯಲ್ಲಿ ನಿನ್ನೆ ಹೇಳಿಕೆಯೊಂದರಲ್ಲಿ ತಿಳಿಸಿದ್ದಾರೆ

ಮಿಲಾದ್ ಉನ್ ನಬಿ ಅಂಗವಾಗಿ ನಿನ್ನೆ ನೂರಾರು ಧಾರ್ಮಿಕ ವಿದ್ವಾಂಸರು ಸೇರಿದ್ದ ಕಾರ್ಯಕ್ರಮವೊಂದಕ್ಕೆ ನುಗ್ಗಿದ ಬಾಂಬರ್ ಈ ದಾಳಿಯನ್ನು ನಡೆಸಿದ್ದಾನೆ

ಮೃತರ ಸಂಖ್ಯೆ ಮತ್ತಷ್ಟು ಹೆಚ್ಚುವ ನಿರೀಕ್ಷೆಯಿದೆ ಎಂದು ಅಲ್ಲಿಯ ಸಾರ್ವಜನಿಕ ಆರೋಗ್ಯ ಸಚಿವಾಲಯದ ವಕ್ತಾರರಾದ ವಾಹಿದ್ ಮಜ್ರೋಹ್ ತಿಳಿಸಿದ್ದಾರೆ

ರಕ್ಷಣಾ ಇಲಾಖೆಯ ವಕ್ತಾರ ಕರ್ನಲ್ ರಾಬ್ ಮನಿಂಗ್ ಅವರು ನಿನ್ನೆ ಸುದ್ದಿಗಾರರಿಗೆ ಈ ವಿಷಯ ತಿಳಿಸಿದ್ದಾರೆ ಪಾಕಿಸ್ತಾನಕ್ಷೆ ಸೇನಾ ನೆರವಿನ ಮೇಲೆ ಹೇರಿರುವ ನಿರ್ಬಂಧವು ಅಮೆರಿಕದ ಹತಾಶೆಯ ಸಂಕೇತವಾಗಿದೆ ಎಂದು ಹಿಂದಿನ ಒಬಾಮ ಆಡಳಿತದ ಅವಧಿಯಲ್ಲಿ ಅಫ್ರಾನಿಸ್ತಾನ ಪಾಕಿಸ್ತಾನ ಮತ್ತು ಮಧ್ಯ ಏಷ್ಯ ಪ್ರಾಂತ್ಯಗಳಿಗೆ ಉಪಸಹಾಯಕ ರಕ್ಷಣಾ ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸಿದ್ದ ಡೇವಿಡ್ ಸೆಡ್ನಿ ಪ್ರತಿಕ್ರಿಯಿಸಿದ್ದಾರೆ ಭಾರತ ಮತ್ತು ಆಸ್ಸೇಲಿಯಾ ನಡುವಣ ಕ್ರಿಕೆಟ್ ಪಂದ್ಲಗಳ ಸರಣಿ ಇಂದಿನಿಂದ ಆರಂಭವಾಗಲಿದೆ

ವಿರಾಟ್ ಕೊಹ್ಲಿ ನೇತೃತ್ವದ ಭಾರತ ತಂಡ ಚುಟುಕು ಕ್ರಿಕೆಟ್ನಲ್ಲಿ ಪಾರಮ್ಯ ಮುಂದುವರಿಸುವ ಇರಾದೆ ಹೊಂದಿದೆ

ಈ ಮಧ್ಯೆ ತ್ರಿಕೆಟ್ ಆಸ್ಟೇಲಿಯಾ ನಿನ್ನೆ ಬೆಳಗ್ಗೆ ಈ ಇಬ್ಬರು ಆಟಗಾರರಿಗೆ ವಿಧಿಸಿರುವ ನಿಷೇಧವನ್ನು ಶಿಕ್ಷೆಯನ್ನು ಕಡಿಮೆ ಮಾಡುವವಂತೆ ಮನವಿ ಮಾಡಿದೆ